ಕ್ಕಷಿ ಮೂಲಸೌಕರ್ಯ ಉತ್ತಾದನಾ ವಲಯ ಮಾನವ ಸಂಪನ್ನೂಲ ಅಭಿವ್ವದ್ಲಿ ತಳಮಟ್ಟದಲ್ಲಿ ಸೇವಾ ವಿತರಣೆ ಆರೋಗ್ಗ ಮತ್ತು ಪೌಷ್ಷಿಕಾಂತ ಮತ್ತಿತರ ವಿಚಾರಗಳ ಬಗ್ಗೆ ಸಭೆಯಲ್ಲಿ ಚರ್ಚೆ ನಡೆಸುವ ಕಾರ್ಯಸೂಚಿ ನಿಗದಿಯಾಗಿದೆ ಆಡಳಿತ ಮಂಡಳಿ ಅಂತರ ವಲಯ ಅಂತರ ಇಲಾಖೆ ಮತ್ತು ಒಕ್ಕೂಟ ವಿಷಯಗಳ ಬಗ್ಗೆ ಚರ್ಚೆ ನಡೆಸಲು ವೇದಿಕೆಯನ್ನು ಒದಗಿಸಲಿದೆ ಇದು ಪ್ರಧಾನಮಂತ್ರಿ ರಾಜ್ಗಳು ಮತ್ತು ಶಾಸನಸಭೆಗಳಿರುವ ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯಮಂತ್ರಿಗಳು ಕೇಂದ್ರಾಡಳಿತ ಪ್ರದೇಶಗಳ ಲೆಖ್ಲಿನೆಂಟ್ ಗೌರ್ನರ್ ಗಳನ್ನು ಒಳಗೊಂಡಿದೆ ಜಮ್ನು ಮತ್ತು ಕಾಶ್ವೀರ ಕೇಂದ್ರಾದಳಿತ ಪ್ರದೇಶದ ಜೊತೆಗೆ ಹೆಚ್ಚುವರಿಯಾಗಿ ಲಡಾಖ್ ಇದೇ ಮೊದಲ ಬಾರಿಗೆ ಸಭೆಯಲ್ಲಿ ಭಾಗವಹಿಸಲಿದೆ ಈ ಬಾರಿಯ ಸಭೆಗೆ ಕೇಂದ್ರಾಡಳಿತ ಪ್ರದೇಶಗಳ ನೇತೃತ್ವವಹಿಸಿರುವ ಆಡಳಿತಾಧಿಕಾರಿಗಳನ್ನೂ ಸಹ ಆಹ್ವಾನಿಸಲಾಗಿದೆ ಈ ಸಭೆಯಲ್ಲಿ ಆಡಳಿತ ಮಂಡಳಿಯ ಮಾಜಿ ಸದಸ್ನರು ಕೇಂದ್ರ ಸಚಿವರು ಉಪಾಧ್ಯಕ್ಷರು ಸದಸ್ನರು ಮತ್ತು ನೀತಿ ಆಯೋಗದ ಸಿಒಇ ಮತ್ತು ಭಾರತ ಸರ್ಕಾರದ ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ

ಅವರು ವಿಡಿಯೋ ಕಾನ್ವರೆನ್ಸ್ ಮೂಲಕ ನಿನ್ನೆ ಕೇರಳದಲ್ಲಿ ಹಲವು ಪ್ರಮುಖ ಇಂಧನ ಯೋಜನೆಗಳಿಗೆ ಶಂಕುಸ್ವಾಪನೆ ನೆರವೇರಿಸಿದರು ಮತ್ತು ರಾಷ್ಟಕ್ಕೆ ಸಮರ್ಪಿಸಿದರು ಈ ಯೋಜನೆಗಳಿಂದ ಕೇರಳದ ಪ್ರಗತಿಯ ಯಶೋಗಾಥೆ ಮಹತ್ವದ ಮೈಲಿಗಲ್ಲು ಸ್ವಾಪಿಸಲಿದೆ ಹೊಸ ಯೋಜನೆಗಳು ಸುಂದರ ರಾಜ್ಯವನ್ನು ಮತ್ತಷ್ಟು ಸಬಲೀಕರಣಗೊಳಿಸಲಿದೆ ಪಾಗೂ ಕೇರಳದ ಜನರು ರಾಷ್ಟದ ಪ್ರಗತಿಗೆ ಮಪತ್ತದ ಕೊಡುಗೆ ನೀಡುವಂತಾಗಲಿದೆ ಎಂದು ಹೇಳಿದರು ಹವಾಮಾನ ವೈಫರಿತ್ಸದ ವಿರುದ್ದ ಹೋರಾಡಲು ಸೌರಶಕ್ತಿ ನಮಗೆ ಹೆಚ್ಚಿನ ಬಲ ತಂದುಕೊಟ್ಟದೆ

ಅಂತಾರಾಷ್ಷೀಯ ಸೌರ ಮೈತ್ರಿಯ ಮೂಲಕ ಇಡೀ ವಿಶ್ವವನ್ನು ಒಗ್ಗೂಡಿಸಲಾಗಿದೆ ನಮ್ಮ ನಗರಗಳು ಪ್ರಗತಿಯ ಇಂಜಿನ್ ಹಾಗೂ ಅವಿಷ್ಕಾರದ ಶಕ್ತಿ ಕೇಂದ್ರಗಳು ನಮ್ಮ ನಗರಗಳಲ್ಲಿ ತಂತ್ರಜ್ಞಾನದ ಅಭಿವ್ಯದ್ದಿ ಅನುಕೂಲಕರ ಜನಸಂಖ್ಯೆ ಮತ್ತು ಪೆಚ್ಚುಕ್ತಿರುವ ದೇಶೀಯ ಬೇಡಿಕೆ ಈ ಮೂರು ಉತ್ತೇಜನಕಾರಿ ಬೆಳವಣಿಗೆಗಳನ್ನು ಕಾಣಲಾಗುತ್ತಿದೆ ಎಂದು ಪ್ರಧಾನಿ ಹೇಳಿದರು ಕೇಂದ್ರ ಸರ್ಕಾರ ಮೀನುಗಾರ ಸಮುದಾಯ ಕಲ್ಲಾಣಕ್ಕೆ ಹಲವು ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದ ಅವರು ಯಾವುದೇ ಧರ್ಮ ಜಾತಿಯ ತಾರತಮ್ಯವಿಲ್ಲದೆ ಸಮಾಜದ ಎಲ್ಲಾ ವರ್ಗದ ಅಭಿವ್ಯದ್ವಿಗೆ ತಮ್ಮ ಸರ್ಕಾರ ಬದ್ದವಾಗಿದೆ ಎಂದು ಅವರು ಹೇಳಿದರು

ಇದು ಕೇರಳದ ಪ್ರಮುಖ ವಿದ್ಯುತ್ ಶಾಣವಾಗಲಿದ್ದು ಹೆಚ್ಚುತ್ತಿರುವ ವಿದ್ಯುತ್ ಬೇಡಿಕೆ ಮೂರೈಸಲು ನೆರವಾಗಲಿದೆ

ಕಾರ್ಯಕ್ರಮದಲ್ಲಿ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಮತ್ಲಿತರರು ಉಪಸ್ಥಿತರಿದ್ದರು ಕೇಂದ್ರ ಕೃಷಿ ಸಚಿವ ನರೆಂದ್ರ ಸಿಂಗ್ ತೋಮರ್ ಗುವಾಹಟಿಯಲ್ಲಿ ನಿನ್ನೆ ರೈತರಿಗೆ ಕೃಷಿ ಯಂತೋಪಕರಣಗಳನ್ನು ವಿತರಿಸಿದರು ನಂತರ ಮಾತನಾಡಿದ ಅವರು ಪ್ರಧಾನಮಂತ್ರಿಯವರು ಆತ್ನ ನಿರ್ಭರ ಭಾರತ ಕನಸು ಸಾಕಾರಗೊಳಿಸಲು ಆತ್ಲನಿರ್ಭರ ಗ್ರಾಮಗಳಿಂದ ಮಾತ್ರ ಸಹಾಯಕವಾಗುತ್ತದೆ ಸಣ್ಣ ರೈತರನ್ನು ಗುರಿಯಾಗಿಟ್ಟುಕೊಂಡು ಗ್ರಾಮಗಳು ಸ್ವಾವಲಂಬನೆ ಸಾಧಿಸುವುದು ಅಗತ್ನವಿದೆ ಎಂದು ಅವರು ಹೇಳಿದರು

ಇದು ದೇಶದ ರೈತರಿಗೆ ಲಾಭದಾಯಕವಾಗಲಿದೆ ಎಂದು ಅವರು ಹೇಳಿದರು ರೈತರ ಆದಾಯ ದುಪ್ಪಟ್ಟುಗೊಳಿಸಲು ಕೇಂದ್ರ ಸರ್ಕಾರ ಎಲ್ಲಾ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಆ ಗುರಿ ಸಾಧನೆಗೆ ಕೇಂದ್ರ ಮತ್ತು ರಾಜ್ನ ಸರ್ಕಾರಗಳು ಹಾಗೂ ಐಸಿಎಆರ್ ರೈಶರೊಂದಿಗೆ ಮೂರ್ಣ ಪ್ರಮಾಣದಲ್ಲಿ ಕಾರ್ಯೋನ್ನುಖವಾಗಿದೆ ಎಂದು ನರೇಂದ್ರ ಸಿಂಗ್ ತೋಮರ್ ಹೇಳಿದರು

ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವ ನಿತಿನ್ ಗಡ್ಡರಿ ಈ ಅಭಿಯಾನಕ್ಕೆ ಚಾಲನೆ ನೀಡಿ ಗೋ ಎಲೆಕ್ಟಿಕ್ ಭಾರತದ ಭವಿಷ್ಣವಾಗಿದ್ದು ಇದು ಕಡಿಮೆ ವೆಚ್ವದ ಪರಿಸರ ಸ್ನೇಹಿ ಮತ್ತು ದೇಶೀಯ ಎಲೆಕ್ಷಿಕಲ್ ಉತ್ಪನ್ನಗಳ ಬಳಕೆಯನ್ನು ಉತ್ತೇಜಿಸಲಿದೆ ಎಂದರು ಬರಿದಾಗುವ ಇಂಧನಗಳ ಆಮದಿಗಾಗಿ ಭಾರೀ ಪ್ರಮಾಣದ ಪಣಿಖರ್ಚು ಮಾಡುತ್ತಿರುವ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ಅವರು ಸಾರಿಗೆ ವಾಹನಗಳು ಉಗುಳುತ್ತಿರುವ ಇಂಗಾಲವನ್ನು ತಡೆಯುವುದು ದೇಶದ ಮಹತ್ವದ ಸವಾಲಾಗಿದೆ ಪಾಗಾಗಿ ವಿದ್ಯುತ್ ಬ್ಡಾಟರಿ ವಾಹನಗಳು ಹಾಗೂ ಪರ್ಯಾಯ ಇಂಧನ ಬಳಕೆ ಮಾಡುವಂತಹ ಸಿಎನ್ಜಿ ಮತ್ತು ಜೈವಿಕ ಇಂಧನ ವಾಹನಗಳ ಬಳಕೆಗೆ ಹೆಚ್ಚಿನ ಉತ್ತೇಜನ ನೀಡಬೇಕಿದೆ ಎಂದರು

ಕೇಂದ್ರ ನವೀಕರಿಸಬಹುದಾದ ಇಂಧನ ಸಚಿವ ಆರ್

ಸಿಂಗ್ ಜನರು ಪರಿಸರ ಸ್ನೇಹಿ ಹಾಗೂ ಅರ್ಥಿಕವಾಗಿ ಕಡಿಮೆ ವೆಚ್ಚದ ಎಲೆಕ್ಸಿಕ್ ಉತ್ಪನ್ನಗಳ ಬಳಕೆಗೆ ಮುಂದಾಗಬೇಕು ಎಂದು ಹೇಳಿದರು ನೀತಿ ಆಯೋಗದ ಸಿಇಒ ಅಮಿತಾಬ್ ಕಾಂತ್ ಪಸಿರು ಹೈಡ್ರೋಜನ್ ಮುಂದಿನ ಭವಿಷ್ಟವಾಗಿದ್ದು ಭಾರತ ಎಲೆಕ್ಸಿಕ್ ವಾಪನಗಳ ಉತ್ಪಾದನೆ ಮೂಲಕ ಅದರತ್ತ ಸಾಗಲಿದೆ ಎಂದು ಹೇಳಿದರು

ಯಾವ ಮಕ್ಕಳು ಮತ್ತು ಗರ್ಭಿಣಿಯರು ಈ ಲಸಿಕೆಯನ್ನು ಪಡೆದಿಲ್ಲವೋ ಅಂತಪವರನ್ನು ತಲುಮವುದು ನಮ್ನ ಆದ್ನತೆಯಾಗಿದೆ ಎಂದು ಅವರು ಹೇಳಿದರು

ಸುಹಿರ ಅಭಿವೃದ್ದಿ ಗುರಿಗಳಲ್ಲಿ ಸಾರ್ವತ್ರಿಕ ಲಸಿಕಿಕರಣ ವ್ಯವಸ್ಥ ಬಲವರ್ಧನೆಯೂ ಸಹ ಸೇರಿದೆ

ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ಆರೋಗ್ಗ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಡಾ

ಈ ಮಧ್ಯೆ ಕೇಂದ್ರ ಆರೋಗ್ಗ ಸಚಿವ ಡಾ

ಅದಕ್ಕೆ ಜನರು ಕಿವಿಗೊಡಬಾರದು ಎಂದರು